ನವೆಂಬರ್ನಲ್ಲಿ ನಡೆಯಲರುವ ಜಾಗತಿಕ ಪೂಡಿಕೆದಾರರ ಸಮ್ನೇಳನದಲ್ಲಿ ರಾಜ್ಯಕ್ಷೆ ಸಾವಿರಾರು ಕೋಟ ರೂಪಾಯಿ ಬಂಡವಾಳ ಪರಿದುಬರಲಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುಧ್ಲಿಗೋಷ್ನಿಯಲ್ಲಿ ಮಾತನಾಡಿದ ಅವರು ವಿಶ್ವ ಆರ್ಥಿಕ ವೇದಿಕೆ ಸಮ್ನೇಳನದಲ್ಲಿ ಭಾಗವಹಿಸುವ ಮೂಲಕ ಕರ್ನಾಟಕ ರಾಜ್ಯ ಇತಿಹಾಸ ನಿರ್ಮಿಸಿದೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಸೆಂಟರ್ ಫಾರ್ ಇಂಟರ್ನೆಟ್ ಆಫ್ ಎಥಿಕಲ್ ಥಿಂಗ್ಲ್ ಒಪ್ಪಂದಕ್ಕೆ ಅನೌಪಚಾರಿಕವಾಗಿ ಸಹಿಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು ಬೀದರ್ ತಿವಮೊಗ್ಗ ಹುಬ್ಬಳ್ಳಿ ಕಲಬುರಗಿಯಲ್ಲಿ ಕೈಗಾರಿಕೆಗಳನ್ನು ಆರಂಭಿಸುವವರಿಗೆ ಸರ್ಕಾರ ಹೆಚ್ಚನ ಸೌಲಭ್ಯ ಕಲ್ಲಿಸಲಿದ್ದು

ರಾಜ್ಯದಲ್ಲಿ ಕೈಗಾರಿಕಾ ಅಭಿವೃದ್ದಿಗೆ ಇರುವ ಅವಕಾಶಗಳ ಬಗ್ಗೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವ ಮೂಲಕ ರಾಜ್ಯದ ಅರ್ಥಿಕ ಬೆಳವಣಿಗೆಗೆ ನಮ್ನ ಸರ್ಕಾರ ಬದ್ದವಾಗಿದೆ ಸುಗಮ ಉದ್ಖಮ ನಡೆಸಲು ಬೇಕಾದ ವಾತಾವರಣ ಸೃಷ್ಷಿಸಲು ಸರ್ಕಾರ ಕೈಗೊಂಡ ತ್ರಮಗಳನ್ನು ಸಮ್ನೇಳನದಲ್ಲಿ ವಿವರಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು

ದೇಶಾದ್ಯಂತ ಇಂದು ಪತ್ನನೇ ರಾಷ್ಟೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತಿದೆ ಸದೃಢ ಪ್ರಜಾಶ್ರಭುತ್ವಕಾಗಿ ಮತದಾರರ ಸಾಕ್ಷರತೆ ಎಂಬುದು ಈ ಬಾರಿಯ ವಿಷಯವಸ್ತುವಾಗಿದೆ ಮತದಾನ ಪ್ರಕ್ರಿಯೆ ಕುರಿತು ಮತದಾರರಲ್ಲಿ ಜಾಗೃತಿ ಮೂಡಿಸಲು ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳಲಾಗುತ್ತಿದೆ ಮತದಾರರ ದಿನದ ಅಂಗವಾಗಿ ದೇತದ ನಾಗರಿಕರಿಗೆ ಟ್ವೀಟ್ ಸಂದೇಶದ ಮೂಲಕ ಶುಭಾಶಯ ಕೋರಿರುವ ಪ್ರಧಾನಮಂತ್ರ ನರೇಂದ್ರ ಮೋದಿ ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಉಜ್ವಲ ಮತ್ತು ಸಕ್ರಿಯಗೊಳಿಸಿದ ಚುನಾವಣಾ ಆಯೋಗಕ್ಷೆ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ ಅತಿಹೆಚ್ಚು ಯುವ ಸಂಪನ್ನೂಲ ಹೊಂದಿದ ಹೆಗ್ಗಳಕೆ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಷ ಭಾರತಕ್ಕಿದೆ ಮತದಾನ ಮಾಡುವುದು ನಿಜವಾದ ದೇಶಪ್ರೇಮವಾಗಿದೆ ಪ್ರತಿಯೊಬ್ಬರು ಮತದಾನದಲ್ಲಿ ಪಾಲ್ಗೊಂಡು ಬಲಿಷ್ಟ ರಾಷ್ಟ ನಿರ್ಮಿಸೋಣ ಎಂದು ಕೇಂದ್ರ ಸಚಿವ ಪ್ರಲ್ನಾದ್ ಜೋಷಿ ಟ್ವೀಟ್ ಸಂದೇಶದ ಮೂಲಕ ತಿಳಿಸಿದ್ದಾರೆ ಮತದಾನ ನಮ್ಮ ಪ್ರಜಾಪ್ರಭುತ್ವದ ಹಕ್ಕು ನಿಮ್ಮ ಮತದಾನದ ಹಕ್ಕಿನ ಕುರಿತು ಜಾಗ್ಯತರಾಗಿ ಇತರರಲ್ಲೂ ಜಾಗ್ಯತಿ ಉಂಟುಮಾಡಿ ಎಂದು ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಟ್ವೀಟ್ ಮೂಲಕ ಜನತೆಗೆ ಕರೆ ನೀಡಿದ್ದಾರೆ ನವದೆಹಲಿಯಲ್ಲಿಂದು ನಡೆದ ಚುನಾವಣಾ ಆಯೋಗದ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಜ್ಲದ ಜಂಟಿ ಮುಖ್ಯ ಚುನಾವಣಾಧಿಕಾರಿ ವಿ ರಾಘವೆಂದ್ರ ಅವರು ವಿದ್ಯುನ್ನಾನ ಮತಯಂತ್ರಗಳ ಉತ್ತಮ ನಿರ್ವಹಣೆಗಾಗಿ ರಾಷ್ಲಪತಿಯವರಿಂದ ವಿಶೇಷ ಪುರಸ್ತಾರವನ್ನು ಪಡೆದರು ಇನ್ನು ಬೆಂಗಳೂರಿನ ಪುರಭವನದಲ್ಲಿ ಏರ್ಪಡಿಸಿದ್ದ ರಾಷ್ಷೀಯ ಮತದಾರರ ದಿನಾಚರಣೆಯನ್ನು ರಾಜ್ಯಪಾಲ ವಜುಬಾಯಿ ವಾಲಾ ಉದ್ವಾಟಿಸಿ ಹೊಸ ಮತದಾರರಿಗೆ ಗುರುತಿನ ಚೀಟಿ ವಿತರಿಸಿದರು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ರಾಷ್ಟಪತಿಯವರ ಭಾಷಣವನ್ನು ನೇರಪ್ರಸಾರ ಮಾಡಲಿವೆ

ಈ ಬಾರಿ ಕಲಬುರಗಿಯ ಭೀಮರಾಯ ಹೇಮನೂರ್ ಸಮ್ಮೇಳನದಲ್ಲಿ ಕನ್ನಡ ಭಾಷೆಯನ್ನು ಪ್ರತಿನಿಧಿಸಿದ್ದಾರೆ ಅವರು ಗುಲ್ಲಚ್ಡಿ ಗೂಡು ಶೀರ್ಷಿಕೆಯ ತಮ್ಮ ಕವನವನ್ನು ವಾಚಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ತಮ್ಮ ಪ್ರತಿ ತಿಂಗಳ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಚಿಂತನೆಗಳನ್ನು ಪಂಚಿಕೊಳ್ಳಲಿದ್ದಾರೆ

ಈ ಕುರಿತು ಟ್ವೀಟ್ ಮಾಡಿರುವ ನರೇಂದ್ರ ಮೋದಿ ಅವರು ಈ ಬಾರಿಯ ಮನ್ ಕೀ ಬಾತ್ ಕಾರ್ಯಕ್ರಮ ಗಣರಾಜ್ಊತ್ತವ ಆಚರಣೆಯ ದಿನ ನಡೆಯುತ್ತಿರುವುದು ವಿಶೇಷವಾಗಿದೆ ಎಂದು ಹೇಳಿದ್ದಾರೆ